ಮೊದಲ ಡೋಸ್ ಕೋವಿಡ್ ಲಸಿಕೆ ಪಡೆದವರು ತಪ್ಪದೆ ನಿಗದಿತ ಸಮಯದಲ್ಲಿ ಎರಡನೇ ಡೋಸ್ ಪಡೆಯಿರಿ ಕೆಳಗಿನ ಮೂರು ಸರಳ ಕ್ರಮಗಳನ್ನು ಅನುಸರಿಸುವ ಮೂಲಕ ಸುರಕ್ಷಿತವಾಗಿರಿ

ದೇಶದ ಕೋವಿಡ್ ಮತ್ತು ವ್ಯಾಕ್ಲಿನೇಷನ್ ಸಂಬಂಧಿತ ಪರಿಸ್ಟಿತಿಗಳ ಬಗ್ಗೆ ಚರ್ಚಿಸಲು ಇಂದು ನಡೆದ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ಪ್ರಧಾನಿ ವಹಿಸಿದ್ದರು

ಪರೀಕ್ಷೆ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ ಎಂದು ಪ್ರಧಾನಿಗೆ ತಿಳಿಸಲಾಯಿತು ಕ್ರಮೇಣ ಸ್ಕ್ರಿಯ ಸೋಂಕಿತರ ಸಂಖ್ಯೆಯ ದರ ಕಡಿಮೆಯಾಗುತ್ತಿದೆ ಹಾಗೂ ಚೇತರಿಕೆ ದರ ಏರಿಕೆಯಾಗುತ್ತಿರುವ ಬಗ್ಗೆ ಅವರಿಗೆ ಮಾಹಿತಿ ನೀಡಲಾಯಿತು ಆರೋಗ್ಯ ಕಾರ್ಯಕರ್ತರು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರದ ಪ್ರಯತ್ನಗಳ ಫಲವಾಗಿ ದಿನಕ್ಕೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ಕಡಿಮೆಯಾಗುತ್ತಿವೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು

ಆಮ್ಲಜನಕದ ಲಭ್ಯತೆ ಆರೋಗ್ಲ ರಕ್ಷಣೆ ಮೂಲಸೌಕರ್ಯ ಹಾಗೂ ಲಸಿಕಾ ಅಭಿಯಾನದ ಕುರಿತು ವಿವರವಾದ ಮಾಹಿತಿ ನೀಡಿದರು ಟಪಿಆರ್ ಹೆಚ್ಚರುವ ಜಿಲ್ಲೆಗಳನ್ನೊಳಗೊಂಡ ರಾಜ್ಯಗಳಿಗೆ ಸ್ಥಳೀಯ ಕಂಟೈನ್ಮೆಂಟ್ ನಿಭಾವಣೆ ಈ ಸಮಯದಲ್ಲಿ ಅತ್ಲಗತ್ನವಾಗಿ ಕೈಗೊಳ್ಳಬೇಕಾದ ಕ್ರಮವಾಗಿದೆ ಎಂದು ಮೋದಿ ಹೇಳಿದರು ಸೋಂಕಿತರ ಸಂಖ್ಯೆಯನ್ನು ಪಾರದರ್ಶಕವಾಗಿ ವರದಿ ಮಾಡಲು ರಾಜ್ವಗಳನ್ನು ಪೋತ್ಸಾಹಿಸಬೇಕು ಹೆಚ್ಚಿನ ಸಂಖ್ಯೆ ಇದ್ದರೂ ಧ್ವತಿಗೆಡದೆ ಕಾರ್ಯೋನ್ನುಖವಾಗಬೇಕೆಂದು ಎಂದು ಪ್ರಧಾನಿ ಹೇಳಿದರು ಮನೆ ಮನೆಗೆ ತೆರಳಿ ಪರೀಕ್ಷೆ ಮತ್ತು ಕಣ್ಗಾವಲು ಕೇಂದ್ರೀಕರಿಸಲು ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಸಂಪನ್ನೂಲಗಳನ್ನು ಹೆಚ್ಚಿಸಬೇಕಾಗಿದೆ ಎಂದು ಅವರು ತಿಳಿಸಿದರು ಆಶಾ ಮತ್ತು ಅಂಗನವಾಡಿ ಕಾರ್ಮಿಕರನ್ನು ಅಗತ್ಲವಿರುವ ಎಲ್ಲ ಸಾಧನಗಳೊಂದಿಗೆ ಸಬಲೀಕರಣಗೊಳಿಸುವ ಕುರಿತು ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಯಲ್ಲಿಯೇ ಇದ್ದು ಚಿಕಿತ್ತೆ ಪಡೆಯುವ ಕುರಿತ ಚಿತ್ರಗಳ ಜೊತೆಗೆ ಮಾರ್ಗಸೂಚಗಳನ್ನು ಸುಲಭ ಭಾಷೆಯಲ್ಲಿ ಲಭ್ಞವಾಗುವಂತೆ ಒದಗಿಸಬೇಕೆಂದು ಮೋದಿ ಹೇಳಿದರು ಆಮ್ಲಜನಕ ಸಾಂದ್ರಕಗಳನ್ನು ಒದಗಿಸುವುದು ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಆಮ್ಲಜನಕ ಪೂರೈಕೆಯನ್ನು ಬಾತ್ರಿಪಡಿಸುವ ವಿತರಣಾ ಯೋಜನೆಯನ್ನು ರೂಪಿಸಬೇಕು ಎಂದು ಪ್ರಧಾನಿ ನಿರ್ದೇತನ ನೀಡಿದರು ಅಂತಹ ಉಪಕರಣಗಳ ಕಾರ್ಯಾಚರಣೆ ಕುರಿತು ಆರೋಗ್ಲ ಕಾರ್ಯಕರ್ತರಿಗೆ ಅಗತ್ಯ ತರಬೇತಿ ನೀಡಬೇಕು ಮತ್ತು ಅಂತಹ ವೈದ್ಯಕೀಯ ಸಾಧನಗಳ ಸುಗಮ ಕಾರ್ಯಾಚರಣೆಗೆ ವಿದ್ಯುತ್ ಸರಬರಾಜು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ಪ್ರಧಾನಿ ನುಡಿದರು ಕೆಲವು ರಾಜ್ಲಗಳಲ್ಲಿ ವೆಂಟಲೇಟರ್ಗಳ ದಾಸ್ತಾನಿದ್ದರೂ ಬಳಕೆಯಾಗದಿರುವ ಕುರಿತ ವರದಿಗಳನ್ನು ಪ್ರಸ್ತಾಪಿಸಿದ ಪ್ರಧಾನಿ ಕೇಂದ್ರ ಸರ್ಕಾರ ಒದಗಿಸಿರುವ ವೆಂಟಲೇಟರ್ಗಳ ಸ್ಥಾಪನೆ ಮತ್ತು ಕಾರ್ಯಾಚರಣೆಯ ತಕ್ಷಣದ ಲೆಕ್ಕಪರಿಶೋಧನೆಯನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶಿಸಿದರು

ದೆಹಲಿಯಲ್ಲಿಂದು ಬಿಐಆರ್ಸಿ ಜೈವಿಕ ತಂತ್ರಜ್ಞಾನದ ಉದ್ದಮ ಸಂಶೋಧನಾ ಮಂಡಳಿಯಲ್ಲಿ ಜೈವಿಕ ತಂತ್ರಜ್ಞಾನ ಇಲಾಖೆ ಇದನ್ನು ಜಾರಿಗೊಳಿಸುತ್ತಿದೆ ಕೋವ್ಲಾಕ್ಷಿನ್ ಸ್ವಳೀಯ ಉತ್ಪಾದನಾ ಸಾಮರ್ಥ್ಲವನ್ನು ಹೆಚ್ಚಿಸಲು ಜೈವಿಕ ತಂತ್ರಜ್ಞಾನ ಇಲಾಖೆ ವರ್ಧಿತ ಉತ್ಪಾದನಾ ಸಾಮರ್ಥ್ಲಕ್ನಾಗಿ ಲಸಿಕೆ ಉತ್ಪಾದನಾ ಸೌಲಭ್ಲಗಳಿಗೆ ಅಗತ್ಯ ಹಣಕಾಸು ನೆರವನ್ನು ನೀಡಿತ್ತು ಈ ವರ್ಷ ಸೆಪ್ಲೆಂಬರ್ ವೇಳೆಗೆ ತಿಂಗಳಗೆ ಹತ್ತು ಕೋಟಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಲಸಿಕೆ ಉತ್ವಾದನೆ ಮಾಡಲು ಭಾರತ್ ಬಯೋಟೆಕ್ನ ಬೆಂಗಳೂರು ಫಟಕಕ್ಕೆ ಸೂಚಿಸಿದೆ ಉತ್ಪಾದನೆ ಸಾಮರ್ಥ್ವ ಹೆಚ್ಚಸಲು ಅನುದಾನವನ್ನೂ ಸಹ ನೀಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ ಕೊರೋನಾ ಸೋಂಕಿತರ ಪ್ರಮಾಣ ಇಳಿಕೆಯಾಗುತ್ಸಿದೆ

ಕರ್ನಾಟಕ ಸೇರಿದಂತೆ ಹನ್ನೊಂದು ರಾಜ್ಲಗಳಲ್ಲಿ ಸೋಂಕಿತರ ಪ್ರಮಾಣ ಗಣನೀಯವಾಗಿ ಇಳಕೆಯಾಗುತ್ತಿದೆ

ದೇಶಾದ್ಯಂತ ಆರೋಗ್ಯ ಸಚಿವಾಲಯದ ನಿರ್ದೇಶನದಂತೆ ರಾಜ್ಜಗಳು ಕಾರ್ಯನಿರ್ವಹಿಸುತ್ತಿದ್ದು ಸಾರ್ವಜನಿಕರ ಆರೋಗ್ದದಲ್ಲಿ ಸುಧಾರಣೆ ಕಂಡು ಬಂದಿದೆ ಎಂದರು

ರೈಲ್ವೆ ಸಚಿವಾಲಯ ಈ ಮಾಹಿತಿ ನೀಡಿದ್ದು

ಗುಜರಾತ್ ಮಹಾರಾಷ್ಟ ಕರ್ನಾಟಕ ಕೇರಳ ತಮಿಳುನಾಡು ಸೇರಿದಂತೆ ದೇಶದ ಹಲವು ಕರಾವಳಿ ಪ್ರದೇಶಗಳಲ್ಲಿ ಚಂಡಮಾರುತ ಹಾವಳಿ ತಡೆಗೆ ಎನ್ಡಿಆರ್ಎಫ್ ಪಡೆಯನ್ನು ಈಗಾಗಲೇ ನಿಯೋಜಿಸಲಾಗಿದೆ ಹೆಚ್ಚುವರಿ ಪಡೆಯನ್ನೂ ಸಹ ಸನ್ನದ್ದಗೊಳಿಸಲಾಗಿದೆ ಎಂದು ಎನ್ಡಿಆರ್ಎಫ್ ಮುಖ್ಯಸ್ಹರು ಶ್ರಧಾನಮಂತ್ರಿಯವರಿಗೆ ಮಾಹಿತಿ ನೀಡಿದ್ದಾರೆ

ತೌಕ್ತೆ ಚಂಡಮಾರುತದ ಪರಿಣಾಮ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಕಳೆದ ರಾತ್ರಿಯಿಂದ ಭಾರೀ ಮಳೆಯಾಗುತ್ತಿದೆ ಮುಂಜಾಗ್ರತಾ ಕ್ರಮವಾಗಿ ಕೊಡಗು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ತಗ್ಗು ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರನ್ನು ಸುರಕ್ಷಿತ ಸ್ವಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ ಈಗಾಗಲೇ ಎನ್ ಡಿ ಆರ್ ಎಫ್ ತಂಡ ಮಡಿಕೇರಿಗೆ ಆಗಮಿಸಿದ್ದು ಅಪಾಯ ಸಾಧ್ಯತೆ ಇರುವ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸಲಿದೆ ಎಂದು ವರದಿಯಾಗಿದೆ ಉಳ್ಳಾಲ ಸೋಮೇಶ್ವರ ತಣ್ಣೀರುಬಾವಿ ಪಣಂಬೂರು ಮರವಂತೆ ಮತ್ತಿತರ ಕಡೆಗಳಲ್ಲಿ ಕಡಲ ಅಭ್ಲರ ತೀವ್ರವಾಗಿದ್ದು ತೀರದಲ್ಲಿರುವ ಜನರು ಎಚ್ಲರಿಕೆ ಇಂದ ಇರುವಂತೆ ಸೂಚಿಸಲಾಗಿದೆ

ಈ ದಿಷಧಿಯ ತುರ್ತು ಬಳಕೆಗೆ ಭಾರತೀಯ ದಿಷಧಿ ನಿಯಂತ್ರಣ ಪ್ರಾಧಿಕಾರ ಇತ್ತೀಚೆಗೆ ಅನುಮೋದನೆ ನೀಡಿತ್ತು ಮುಂದಿನ ತಿಂಗಳು ಡಾ

ಡಿಜಿಸಿಐನಿಂದ ತುರ್ತು ಬಳಕೆಗೆ ಅನುಮತಿ ಪಡೆದುಕೊಂಡಿರುವ ಈ ಡಿಪಧವನ್ನು ಆಸ್ಪತ್ರೆಗಳಲ್ಲಿ ಕೋವಿಡ್ ರೋಗಿಗಳಿಗೆ ಮಾತ್ರ ಒದಗಿಸಲಾಗುತ್ತದೆ ಎಂದು ತಿಳಿಸಿದೆ ಪುಡಿಯ ರೂಪದಲ್ಲಿ ಸ್ವಾಚೆಟ್ನಲ್ಲಿರುವ ಈ ದಿಷಧಿಯನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಬಳಸಬೇಕಾಗುತ್ತದೆ ವ್ಲೆರಸ್ ಸೋಂಕಿತ ಜೀವಕೋಶಗಳ ಮೇಲೆ ಔಷಧಿ ಸಂಗ್ರಹಗೊಂಡು ವೈರಸ್ ಬೆಳವಣಿಗೆ ತಡೆಯುವ ಮೂಲಕ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿದೆ ಎಂದು ಮೂಲಗಳು ತಿಳಿಸಿವೆ